ಎರಡು ಕೋಟಿಗೂ ಅಧಿಕ ನಾಗರಿಕರನ್ನು ಹೊಂದಿರುವ ಅಸ್ತಾಂನ ಜನರ ಹೆಸರನ್ನು ರಾಷ್ಷೀಯ ನಾಗರಿಕ ನೊಂದಣಿ ಎನ್ಆರ್ಸಿ ತನ್ನ ಅಂತಿಮ ಕರಡಿನಲ್ಲಿ ಪ್ರಕಟಿಸಿದೆ

ಈ ಕುರಿತು ಗುವಹಾತಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಸ್ವಾಂ ಮುಖ್ರಮಂತ್ರಿ ಸರ್ಭಾನಂದ ಸೋನವಾಲ್ ರಾಷ್ಷೀಯ ನಾಗರಿಕ ನೊಂದಣಿ ಎನ್ಆರ್ಸಿಯ ಇಡೀ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕ ಮತ್ತು ನಿಸ್ಪಕ್ಷತವಾಗಿದೆ ಶಾಂತಿ ಮತ್ತು ಸುವ್ವವಸ್ವೆಯನ್ನು ಕಾಪಾಡುವಂತೆ ಎಲ್ಲರಿಗೂ ಮನವಿ ಮಾಡಿದ್ದು ಅಸ್ಸಾಂ ಜನತೆ ಸಹಕಾರಕ್ಷೆ ಕೃತಜ್ಞತೆ ಸಲ್ಲಿಬಿದ್ದಾರೆ ಇದಕ್ಕೂ ಮುನ್ನ ಗುವಹಾತಿಯಲ್ಲಿ ಇಂದು ಬೆಳಗ್ಗೆ ಜಂಟ ಸುದ್ದಿಗೋಷ್ನಿಯಲ್ಲಿ ಮಾತನಾಡಿದ ಭಾರತೀಯ ರಿಜಿಸ್ಸರ್ ಜನರಲ್ ಶೈಲೇಶ್ ದೇಶ ಮತ್ತು ಅಸ್ಸಾಂನ ಇತಿಹಾಸದಲ್ಲಿ ಚಾರಿತ್ರಿಕ ದಿನ ಅಂತಿಮ ಕರಡಿನಲ್ಲಿ ಯಾರ ಹೆಸರಿಲ್ಲವೊ ಅವರಿಗೆ ತಮ್ನ ಹೆಸರು ನೊಂದಾಯಿಸಲು ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಗ್ಲಪ ಇಲಾಖೆಯ ಜಂಟ ಕಾರ್ಯದರ್ಶಿ ಸತ್ನೇಂದ್ರ ಗಾರ್ಗ್ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಯಾರೊಬ್ಲರನ್ನು ಗಡಿಪಾಡು ಮಾಡುವುದಿಲ್ಲ ಎಂದು ಫೋಷಿಸಿದ್ಗಾರೆ ಎಂದು ಹೇಳಿದರು

ಸುಪ್ರೀಂಕೋರ್ಟ್ನ ನಿರ್ದೇಶನ ಮತ್ತು ಮಾರ್ಗದರ್ಶದನ್ವಯ ಅಸ್ಸಾಂನ ರಾಷ್ಷೀಯ ನಾಗರಿಕ ನೊಂದಣಿ ಕರಡು ಪಟ್ಲಯನ್ನು ಅಂತಿಮಗೊಳಿಸಲಾಗಿದೆ ಎಂದು ಹೇಳರುವ ಕೇಂದ್ರ ಸರ್ಕಾರ ವರ್ಗವಾರು ನೊಂದಣಿ ಮಾಡಿಕೊಳ್ಳಲಾಗಿದೆ ಎನ್ನುವ ಆರೋಪವನ್ನು ತಳ್ಳಿಹಾಕಿದೆ ಲೋಕಸಭೆಯಲ್ಲಿಂದು ಶೂನ್ಲ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಟಿಎಂಸಿ ಕಾಂಗ್ರೆಸ್ ಸಿಪಿಐಎಂ ಆರ್ಜೆಡಿ ಸದಸ್ಯರ ಪ್ರಸ್ತಾಪಕ್ಕೆ ಉತ್ತರಿಸಿದ ಕೇಂದ್ರ ಗ್ವಹ ಸಚಿವ ರಾಜನಾಥ್ ಸಿಂಗ್ ರಾಷ್ಷೀಯ ನಾಗರಿಕ ನೊಂದಣಿ ಪ್ರಕ್ರಿಯೆಗೆ ಹಲವಾರು ವರ್ಷಗಳಿಂದ ಬೇಡಿಕೆಯಿತ್ತು ಈಗ ಅಂತಿಮ ಕರಡು ಸಿದ್ದಪಡಿಸಿ ಪ್ರಕಟಿಸಲಾಗಿದೆ ಆದರೆ ಇದೇ ಅಂತಿಮವಲ್ಲ ಪಟ್ಲಿಯಲ್ಲಿ ಯಾರೆಲ್ಲಾ ಹೆಸರಿಲ್ಲವೊ ಅವರಿಗೆ ಹೆಸರು ಸೇರಿಸಲು ಇಲ್ಲವೇ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಭರವಸೆ ನೀಡಿದ್ದಾರೆ ಅಸ್ಲಾಂನ ರಾಷ್ಟೀಯ ನೋಂದಣಿ ವಿಷಯವಾಗಿ ತೃಣಮೂಲ ಕಾಂಗ್ರೆಸ್ನ ಸಂಸತ್ ಸದಸ್ವರ ಗದ್ದಲದಿಂದಾಗಿ ರಾಜ್ಯಸಭೆ ದಿನದ ಮಟ್ಟಿಗೆ ಮುಂದೂಡಿಕೆ ಕಂಡಿತು ಮೂರುಬಾರಿ ಮುಂದೂಡಿಕೆ ನಂತರ ಕಲಾಪವನ್ನು ದಿನದ ಮಟ್ಟಿಗೆ ಮೊಟುಕಗೊಳಿಸಲಾಯಿತು ಮಧ್ಯಾಹ್ನ ಎರಡು ಗಂಟೆಗೆ ಸಮಾವೇಶಗೊಂಡ ರಾಜ್ಯಸಭೆಯ ಕಲಾಪದಲ್ಲಿ ತೃಣಮೂಲ ಕಾಂಗ್ರೆಸ್ನ ಡೆರಿಕ್ ಓಬ್ರಿನ್ ಇದು ರಾಷ್ಟೀಯ ಮಾನವ ಹಕ್ಕುಗಳ ವಿಷಯವಾಗಿದ್ದು ರಾಜಕೀಯದ್ದಲ್ಲ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷ ಎಂ ವೆಂಕಯ್ಯನಾಯ್ದು ನಾಳೆ ಮೊದಲ ಅವಕಾಶವನ್ನು ಡೆರಿಕ್ ಅವರಿಗೆ ನೀಡುವುದಾಗಿ ಹೇಳಿದರು ಪ್ರಧಾನಮಂತ್ರಿ ಅವರು ಈ ವಿಷಯವಾಗಿ ಸ್ವಷ್ಟನೆ ನೀಡಬೇಕು ಎಂದು ಸದಸ್ದರು ಪಟ್ಟು ಹಿಡಿದಿದ್ದರಿಂದ ಸದನದ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಯಿತು ರಾಷ್ಷೀಯ ನಾಗರಿಕ ನೊಂದಣಿ ಕರಡುಪಟ್ಟಯ ಸಂಬಂಧ ಸಮಸ್ತೆಯನ್ನು ಬಗೆಹರಿಸುವ ಕುರಿತು ಅಸ್ಲಾಂ ಸರ್ಕಾರ ಎಲ್ಲಾ ರಾಜಕೀಯ ಪಕ್ಷಗಳ ಸಭೆ ಕರೆಯುವಂತೆ ಕಾಂಗ್ರೆಸ್ ಪಕ್ಷ ಇಂದು ಒತ್ತಾಯಿಸಿದೆ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಹಿರಿಯ ನಾಯಕ ಅನಂದ್ ಶರ್ಮಾ ನಿಜವಾದ ನಾಗರಿಕರು ಮತ್ತು ಚಹಾ ಕಾರ್ಮಿಕರಿಗೆ ತೊಂದರೆಯಾಗಿದೆ ಎನ್ಆರ್ಸಿ ನೊಂದಣಿ ಪ್ರಕ್ರಿಯೆಯನ್ನೇ ಪ್ರಶ್ನಿಸುವಂತಾಗಿದೆ ಎಂದು ಹೇಳಿದ್ದಾರೆ ಅಕ್ರಮವಾಗಿ ದೂರಸಂಪರ್ಕ ಸೇವೆ ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರದ ಮಾಜಿ ಸಚಿವ ದಯಾನಿಧಿ ಮಾರನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿರುವ ಸುಪ್ರೀಂಕೋರ್ಟ್ ಈ ಸಂಬಂಧ ವಿಚಾರಣೆ ಎದುರಿಸುವಂತೆ ಸೂಚನೆ ನೀಡಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ರಾಸ್ ಹೈಕೋರ್ಟ್ನಲ್ಲಿ ಸಿಬಿಐ ದಾಖಲಿಸಿದ್ದ ಅರ್ಜಿಯನ್ನು ಕೈ ಬಿಡುವಂತೆ ದಯಾನಿಧಿ ಮಾರನ್ ಸಲ್ಲಿಸಿದ್ದ ಅರ್ಜಿ ಕೈಗೆತ್ತಿಕೊಂಡ ನ್ಯಾಯಮೂರ್ತಿಗಳಾದ ಸಂಜನ್ ಗೊಗೈ ಮತ್ತು ಆರ್ ಭಾನುಮತಿ ಮತ್ತು ನವೀನ್ ಸಿನ್ಹಾ ನೇತೃತ್ವದ ತ್ರಿ ಸದಸ್ಯ ಪೀಠ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಎಂದು ಹೇಳದೆ

ತಮಿಳುನಾಡಿನ ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಉಪಮುಖ್ಯಮಂತ್ರಿ ಓ ಪನ್ನೀರ್ಸೆಲ್ವಂ ಮತ್ತು ಇತರೆ ಸಚಿವರುಗಳು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಡಿಎಂಕೆ ನಾಯಕ ಕರುಣಾನಿಧಿ ಅವರನ್ನು ಭೇಟಿಯಾದರು ನಂತರ ಮಾಧ್ವಮಗಳೊಂದಿಗೆ ಮಾತನಾಡಿದ ಇ ಪಳನಿಸ್ವಾಮಿ ಕರುಣಾನಿಧಿ ಅವರ ಆರೋಗ್ವ ಸ್ವಿರವಾಗಿದೆ ಅವರು ಶೀಗ್ರ ಚೇತರಿಸಿಕೊಳ್ಳಲಿ ಎಂದು ಪರಸಿದರು ಇತರೆ ಅನೇಕ ನಾಯಕರುಗಳು ಇಂದ ಆಸ್ಪತ್ರೆಗೆ ಭೇಟಿ ನೀಡಿ ಕರುಣಾನಿಧಿ ಅವರ ಆರೋಗ್ಣವನ್ನು ವಿಚಾರಿಸಿದರು ಮೆಹುಲ್ ಚೋಕ್ಲಿ ವಿರುದ್ದ ಸಂಬಂಧಿತ ಎಲ್ಲಾ ಸರ್ಕಾರಿ ಸಂಸೈಗಳೊಂದಿಗೆ ಆಂಟಗ್ವು ಮತ್ತು ಬಾರ್ಬುಡಾ ಸರ್ಕಾರಗಳೊಂದಿಗೆ ಸಂವಾದ ಮುಂದುವರಿಸಿರುವುದಾಗಿ ಭಾರತ ಹೇಳಿದೆ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಚೋಕ್ವಿ ಅಪಾದನೆ ಎದುರಿಸುತ್ತಿದ್ದು ಚೋಕ್ಲಿ ಅಂಟಿಗ್ವಾದಲ್ಲಿರಬಹುದು ಎಂಬ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಾರ್ಜ್ಟನ್ನಲ್ಲಿರುವ ಭಾರತೀಯ ರಾಯಬಾರಿ ಅಂಟಗ್ವಾ ಮತ್ತು ಬಾರ್ಬುಡಾ ಸರ್ಕಾರಗಳಗೆ ಈ ಮಾಹಿತಿಯನ್ನು ಖಚಿತಪಡಿಸುವಂತೆ ಕೇಳಿಕೊಂಡಿದ್ದಾರೆ ಚೋಕ್ಲಿಯ ಪಾಸ್ಮೋರ್ಟ್ ಅನ್ನು ಇದೇ ಫೆಬ್ರವರಿಯಲ್ಲಿ ನಿಷೇಧಿಸಲಾಗಿದೆ ಭಾರತೀಯ ರೈಲ್ವೇಯ ಊಟೋಪಚಾರ ಮತ್ತು ಪ್ರವಾಸೋದ್ದಮ ಸಂಸ್ಟೆ

ಎರಡು ಐಆರ್ಒಟಿಸಿ ಹೋಟೆಲ್ಗಳ ಕಾರ್ಡನಿರ್ವಹಣಾ ಗುತ್ತಿಗೆಯನ್ನು ಖಾಸಗಿ ಸಂಸ್ಟೆಗಳಿಗೆ ಅಕ್ರಮವಾಗಿ ನೀಡಿರುವ ಬಗೆಗೆ ಲಾಲೂ ಅವರಿಗೆ ನ್ಹಾಯಾಲದ ಎದಿರು ಹಾಜರಾಗುವಂತೆ ವಿಶೇಷ ನ್ಹಾಯಾಧೀಶ ಅರ್ವಿಂದ್ ಕುಮಾರ್ ನಿರ್ದೇಶಿದ್ದಾರೆ ಕಳೆದ ವರ್ಷದ ಜುಲೈನಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಬಿಐ ಹನ್ನೆರಡು ಸ್ಥಳಗಳ ಮೇಲೆ ದಾಳಿ ನಡೆಸಿತ್ತು

ಚಿದಂಬರಂ ಪತ್ನಿ ನಳಿನಿ ಪುತ್ರ ಕಾರ್ತಿಕ್ ಸೊಸೆ ಶ್ರೀನಿಧಿ ಮುಂದಿನ ತಿಂಗಳು ನ್ಹಾಯಾಲಯ ನಿಗಧಿಪಡಿಸಿರುವ ದಿನದಂದು ಕಡ್ಡಾಯವಾಗಿ ಹಾಜರಿರುವಂತೆ ನ್ಹಾಯಾಲಯ ಸೂಚಿಸಿದೆ ಆದಾಯ ತೆರಿಗೆ ಇಲಾಖೆಯ ಮಾಹಿತಿಯ ಪ್ರಕಾರ ಕಾರ್ತಿಕ್ ಚಿದಂಬರಂ ಮೆಟ್ರೋ ಬ್ಲಾಂಕ್ನ ಖಾತೆಯ ವಿವರವನ್ನು ಬಹಿರಂಗ ಪಡಿಸಿರಲಿಲ್ಲ ಅಲ್ಲದೆ ಅಮೆರಿಕಾ ಮತ್ತು ಇಂಗ್ಲೆಂಡ್ನಲ್ಲಿ ಹೂಡಿಕೆ ಮಾಡಲಾಗಿರುವ ಹಣದ ಕುರಿತಂತೆ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಸೂಚನೆ ಈ ಆದೇಶ ನೀಡಲಾಗಿದೆ ಕಾರ್ತಿಕ್ ಚಿದಂಬರಂ ಒಡೆತನದ ಚೆಸ್ ಗ್ಲೋಬಲ್ ಅಡ್ಡಸ್ಟೆರಿ ಕಂಪೆನಿಯಲ್ಲಿ ಹೂಡಿಕೆ ಮಾಡಲಾಗಿರುವ ವಿವರಗಳನ್ನು ನೀಡಲು ನಿರಾಕರಿಸಿದ್ದರು ಹೀಗಾಗಿ ಪಿ ಚಿದಂಬರಂ ಮತ್ತು ಕುಟುಂಬದ ಸದಸ್ಕರ ವಿರುದ್ದ ಕಪ್ಪಹಣದ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ನ್ಹಾಯಯುತ ಆಟ ಮತ್ತು ತ್ರೀಡಾ ಸಮಗ್ರತೆಗೆ ಧಕ್ಷೆ ತಂದು ಉದ್ದೇಶ ಪೂರ್ವಕವಾಗಿ ಕಳ್ಳಾಟದಲ್ಲಿ ಭಾಗಿಯಾಗುವುದನ್ನು ತಡೆಗಟ್ಟಲು ಸಹಕಾರಿಯಾಗುವ ಕರಡು ಶಾಸನವನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ರಾಜ್ಜಸಭೆಯಲ್ಲಿ ಈ ಸಂಬಂಧ ಲಿಖಿತ ಉತ್ತರ ನೀಡಿರುವ ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಕರಡು ಮಸೂದೆ ಕ್ರೀಡೆಯಲ್ಲಿ ಮೋಸ ತಡೆಗಟ್ಟಲು ಪೂರಕವಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಲ್ಲದೆ ತಪ್ಪಿಸ್ಥರ ವಿರುದ್ಧ ದಂಡ ವಿಧಿಸುವ ಅವಕಾಶವನ್ನು ಕಲ್ಪಿಸಲಾಗುವುದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ಇತ್ತರ್ಥಪಡಿಸಿಕೊಳ್ಳಬಹುದು ಮಸೂದೆ ಸಂಬಂಧ ತಜ್ಜರು ಸಾಧಕ ಬಾಧಕಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ದೇಶದ ಸಣ್ಣ ನಗರಗಳಲ್ಲಿರುವ ಪ್ರತಿಭಾನ್ನಿತ ಕ್ರೀಡಾ ಪಟುಗಳನ್ನು ಗುರುತಿಸಿ ಅವರನ್ನು ಕ್ರೀಡೆಗೆ ಸಜ್ಣುಗೊಳಿಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ

ಕ್ರೀಡಾ ಸಚಿವ ರಾಜ್ಯ ವರ್ಧನ್ ಸಿಂಗ್ ರಾಥೋಡ್ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಉಪಸ್ಥಿತರಿದ್ದರು

ಭದ್ರತಾ ಸವಾಲುಗಳನ್ನು ಸಮರ್ಥವಾಗಿ ಎದರಿಸಲು ಶಸ್ತಾಸ್ತಗಳ ಸಂಗ್ರಹ ಹಾಗೂ ಸೇನಾಪಡೆಯ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ

ಆಧುನೀಕರಣದ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಜೊತೆಗೆ ದೇಸಿ ನಿರ್ಮಿತ ಶಸ್ತಾಸ್ತಗಳನ್ನು ಹೊಂದಲು ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ಚೀನಾದ ನ್ವಾನ್ಜಿಂಗ್ನಲ್ಲಿ ನಡೆಯುತ್ತಿರುವ ಬ್ಹಾಡ್ಲಿಂಟನ್ ವಿಶ್ವ ಚಾಂಪಿಯನ್ ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಎಚ್

ಪುರುಷರ ಡಬಲ್ಸ್ ಜೋಡಿಗಳಾದ ಮನು ಅತ್ರಿ ಮತ್ತು ಬಿ ಸುಮಿತ್ರೆಡ್ಡಿ